ಚಿದಂಬರಂ

ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಗರ ಪ್ರದೇಶಗಳ ಬಡವರಿಗಾಗಿ ಒಂದು ಲಕ್ಷಕ್ಕೂ ಅಧಿಕ ಮನೆಗಳ

ಈ ಮುನ್ನ ವಿದೇಶಿ ಬಂಡವಾಳ ಪ್ರೋತ್ಸಾಹ ಮಂಡಳಿಯ ಅಧಿಕಾರಿಗಳ ಹೇಳಕೆಯನ್ನು ದಾಖಲಿಸಲಾಗಿತ್ತು ಚಿದಂಬರಂ ಪುತ್ರ ಕಾರ್ತಿ ಚಿದಂಬರಂ ಅವನ್ನು ಜಾರಿ ನಿರ್ದೇಶನಾಲಯ ಈಗಾಗಲೇ ಎರಡು ಬಾರಿ ವಿಚಾರಣೆ ನಡೆಸಿದೆ

ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ವಕ್ತಾರ ಸಂಬಿತ್ ಪಾತ್ರಾ ರಾಹುಲ್ ಗಾಂಧಿ ಮತ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಖ್ಯಾತಿ ರಾಹುಲ್ ಗೆ ಇರುಸುಮುರುಸು ತಂದಿದೆ ಎಂದು ಸಂಬಿತ್ ಪಾತ್ರ ಹೇಳಿದ್ದಾರೆ

ಅಹಮದಾಬಾದ್ ಉದಯಮರ ಕೋಲ್ಕತ್ತಾ ಡೆಹ್ರಾಡೂನ್ ವಾರಾಣಸಿ ಮಣೆ ಗೋವಾ ಕೊಯಮತ್ತೂರು ಲಕ್ಷೋ ಅಮೃತ್ಸರ ಮತ್ತು ಗ್ಹಾಂಗ್ಟಾಕ್ಗಳಲ್ಲಿನ ವಿಮಾನ ನಿಲ್ದಾಣಗಳಲ್ಲಿ ಈ ಮಳಗೆಗೆಳನ್ನು ತೆರೆಯಲು ಸ್ವಳ ನೀಡಲಾಗಿದೆ ಎಂದು ಬುಡಕಟ್ಟು ಸಹಕಾರ ಮಾರುಕಟ್ಟೆ ಅಭಿವೃದ್ದಿ ಒಕ್ಕೂಟ ಟ್ರೈಫೆಡ್ ನ ಅಧಿಕೃತ ಪ್ರಕಟಣೆ ತಿಳಿಸಿದೆ ವಿಮಾನನಿಲ್ಲಾಣದಲ್ಲಿ ಈ ಮಳಿಗೆಗೆ ಅವಕಾಶ ಕಲ್ಪಿಸುವುದರಿಂದ ಬುಡಕಟ್ಲು ಉತ್ಪನ್ನಗಳಿಗೆ ಮಾರುಕಟ್ಲೆ ನೀಡುವ ಮೂಲಕ ಅವುಗಳ ಪ್ರೋತ್ಸಾಹಕ್ಕೆ ಅವಕಾಶ ದೊರೆತಂತಾಗುತ್ತದೆ ಎಂದು ಪ್ರಾಧಿಕಾರ ತಿಳಿಸಿದೆ

ನಾಗರಿಕ ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳೊಂದಿಗೆ ನವದೆಹಲಿಯಲ್ಲಿಂದು ಮನೇಕಾ ಗಾಂಧಿ ಏರ್ ಇಂಡಿಯಾ ಸಂಸ್ಥೆಯ ಲೈಂಗಿಕ ಶೋಷಣೆ ಪ್ರಕರಣದ ಪರಾಮರ್ಶೆ ನಡೆಸಿದರು ಮಹಿಳಾ ಶೋಷಣೆಯ ದೂರುಗಳಿಗೆ ಪರಿಹಾರ ನೀಡಿ ಪ್ರಕರಣಗಳನ್ನು ಶೀಘ ವಿಲೇವಾರಿಗೊಳಿಸುವಂತೆ ಸಚಿವರು ಸೂಚಿಸಿದರು

ಅವರು ಇಂದು ಕೊಡಗು ಜಿಲ್ಲೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಪರಿಹಾರ ಕಾರ್ಯ ಪರಿಶೀಲಿಸಿದರು

ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಸೇನಾ ಸಿಬ್ಲಂದಿಯ ಕಾರ್ಯವನ್ನು ಪರಾಮರ್ಶಿಸಿದರು ಸುದ್ಗಿಗಾರರೊಂದಿಗೆ ಮಾತನಾಡಿದ ನಿರ್ಮಲಾ ಸೀತಾರಾಮನ್ ಕೊಡಗು ಜೆಲ್ಲೆಯಲ್ಲಿ ಉಂಟಾದ ಪ್ರವಾಹ ಮತ್ತು ಭೂಕುಸಿತದಿಂದ ಹಾನಿಗೊಳಗಾಗಿರುವ ರಸ್ತೆಗಳು ಕಟ್ಟಡಗಳು ವಸತಿ ಗೃಹಗಳು ವಿದ್ಯುತ್ ಮಾರ್ಗಗಳು ಮತ್ತು ನೀರು ಪೂರ್ನೆಕೆ ವ್ಯವಸ್ಥೆಯನ್ನು ಪುನರ್ ನಿರ್ಮಿಸಲು ಭೂಸೇನೆ ಮತ್ತು ವಾಯುಪಡೆಗಳು ಕೈಜೋಡಿಸಿವೆ ಎಂದರು ಕೊಡಗು ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳ ಹೆದ್ದಾರಿ ಮರು ನಿರ್ಮಾಣ ಕುರಿತಂತೆ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಡರಿ ಅವರೊಂದಿಗೆ ಸಮಾಲೋಚನೆ ಮಾಡಿ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಿಕೊಡಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು

ಈ ಪುಸ್ತಕ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕೆಲವು ಪ್ರೇರಣಾದಾಯಕ ಮತ್ತು ಪ್ರಮುಖ ಭಾಷಣಗಳ ಸಂಗ್ರಹವಾಗಿದೆ ವಾಜಪೇಯಿ ಕುರಿತು ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶ ಕೂಡ ಈ ಪುಸ್ತಕದಲ್ಲಿದೆ ಎಂದು ಲೇಖಕರಾದ ಬ್ರಜೇಂದ್ರ ರೆಹಿ ಹೇಳಿದ್ದಾರೆ ಶ್ರೀಲಂಕಾದ ಜಾಫ್ನಾದ ನಲ್ಲೂರು ಕಂದಸ್ವಾಮಿ ಕೋವಿಲ್ನಲ್ಲಿ ನಡೆಯುತ್ತಿರುವ ವಾರ್ಷಿಕ ಉತ್ತವ ದೇಶ ವಿದೇಶಗಳ ಲಕ್ಷಾಂತರ ಹಿಂದೂ ಯತ್ರಾರ್ಥಿಗಳನ್ನು ಆಕರ್ಷಿಸಿದೆ ವರ್ಣರಂಜಿತ ರಥಗಳಲ್ಲಿ ದೇವರ ಮೆರವಣಿಗೆ ಸಾಗಿದೆ

ಯಾವುದೇ ಸಾವು ನೋವಿನ ವರದಿ ಬಂದಿಲ್ಲ

ಒಂದು ಬೆಳ್ಲಿ ಹಾಗೂ ನಾಲ್ಲು ಕಂಚಿನ ಪದಕಗಳು ಲಭಿಸಿವೆ ಪುರುಷರ ಡಬಲ್ಲ್ ಟೆನಿಸ್ನಲ್ಲಿ ರೋಪನ್ ಬೋಪಣ್ಣ ಮತ್ತು ದಿವಿಜ್ ಕರಣ್ ಜೋಡಿಗೆ ಚಿನ್ನದ ಪದಕ ಲಭಿಸಿದೆ

ಮಹಿಳೆಯರ ಕಬ್ಬಡಿ ಫೈನಲ್ನಲ್ಲಿ ಇರಾನ್ಗೆ ಸೋತ ಭಾರತ ಬೆಳ್ಳಿಗೆ ತೃಪ್ತಿ ಪಡಬೇಕಾಯಿತು

ಇಂದಿನ ಪಂದ್ಯದಲ್ಲಿ ಭಾರತಕ್ಕೆ ಎರಡು ಚಿನ್ನ ಒಂದು ಬೆಳ್ಳಿ ಮತ್ತು ನಾಲ್ಲು ಕಂಚಿನ ಪದಕಗಳ ಲಭಿಸಿದ್ದು ಪದಕ ಪಟ್ಲಯಲ್ಲಿ ಏಳನೇ ಸ್ಥಾನದಲ್ಲಿದೆ

ದೇಶ ವಿದೇಶದಲ್ಲಿರುವ ಭಾರತೀಯರೊಂದಿಗೆ ಪ್ರಧಾನಿ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ

ಈ ಕಾರ್ಯಕ್ರಮ ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಪ್ರಸಾರವಾಗಲಿದೆ ಅಲ್ಲದೆ ಯೂ ಟ್ಲೂಬ್ ವಾಹಿನಿ ಪ್ರಧಾನಮಂತ್ರಿ ಕಛೇರಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಆಕಾಶವಾಣಿ ಹಾಗೂ ದೂರದರ್ಶನದ ಜಾಲತಾಣಗಳಲ್ಲೂ ಬಿತ್ತರಗೊಳ್ಳಲಿದೆ